ಜೆಡಿಎಸ್ ಕಾಂಗ್ರೆಸ್ ಶಾಸಕರನ್ನು ಬಿಜೆಪಿ ಹಿಡಿದಿಟ್ಟ ಆರೋಪ ಇಂದು ಸದನಕ್ಕೆ ವರದಿ ಸಲ್ಲಿಸುವಂತೆ ಗೃಹ ಸಚಿವರಿಗೆ ಸಭಾಧ್ಯಕ್ಪರ ಆದೇಶ ಈಗ ವಾರ್ತೆಗಳ ವಿವರ ಕೆಲ ಶಾಸಕರ ರಾಜಿನಾಮ ಹಿನ್ನೆಲೆ ಮೈತ್ರಿ ಸರ್ಕಾರದ ಬಲ ಅಲ್ಪಮತಕ್ಕೆ ಕುಸಿದ ಕಾರಣ ಪುನಾರಂಭಗೊಂಡ ಮುಂಗಾರು ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಎಚ್

ಪ್ರತಿಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಮಾತನಾಡಿ ಒಂದೇ ದಿನದಲ್ಲಿ ವಿಶ್ವಾಸ ನಿರ್ಣಯದ ಚರ್ಚೆ ಮುಗಿಸಿದ ನಿದರ್ತನಗಳು ಸಾಕಷ್ಟಿವೆ ಈ ಚರ್ಚೆ ಕೂಡ ಒಂದೇ ದಿನದಲ್ಲಿ ಪೂರ್ಣಗೊಳಿಸುವಂತೆ ಸಭಾದ್ವಕ್ಷರಿಗೆ ಮನವಿ ಮಾಡಿದರು ಇದಕ್ಕೆ ಪ್ರತಿಕ್ರಯಿಸಿದ ಮುಖ್ಯಮಂತ್ರಿಯವರು ಕಾಲಮಿತಿಯೊಳಗೆ ವಿಶ್ವಾಸ ಮತ ಪೂರ್ಣಗೊಳಸಲಾಗದು ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರನ್ನು ಕೋರಿದರು ಆಗ ಮಧ್ಯ ಪ್ರವೇಶಿಸಿ ಮಾತನಾಡಿದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಿದ್ದರಾಮಯ್ಯ ಪಕ್ಷಾಂತರ ಕಾಯಿದೆ ಮತ್ತು ಅತೃಪ್ತ ಶಾಸಕರ ರಾಜಿನಾಮೆ ನಿರ್ಣಯದ ಬಗ್ಗೆ ತೀರ್ಮಾನವಾಗಬೇಕಾದ ಕ್ರಿಯಾಲೋಪದ ಬಗ್ಗೆ ಸದನದ ಗಮನ ಸೆಳೆದರು ಈ ನಡುವೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ತಮ್ಮ ಶಾಸಕರಿಗೆ ಪಕ್ಷಾಂತರ ನಿಷೇಧ ಕಾಯಿದೆ ಪ್ರಯೋಗದ ಎಚ್ಚರಿಕೆಯೊಂದಿಗೆ ವಿಪ್ ನೀಡಿವೆ ವಿಶ್ವಾಸಮತ ಯಾಚನೆ ಕಲಾಪದಿಂದ ದೂರ ಉಳಿಯುವ ಶಾಸಕರ ಮೇಲೆ ಕಾಯಿದೆಯನ್ವಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿವೆ ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನು ಭೇಟ ಮಾಡಿ ವಿಶ್ವಾಸ ಮತ ಯಾಚನೆ ಸದನದಲ್ಲಿ ಮಂಡಿಸಿ ಒಂದೇ ದಿನದಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ನಿರ್ದೇತಿಸಲು ರಾಜ್ಯಪಾಲರಿಗೆ ಮನವಿ ಮಾಡಿದರು ರಾಜ್ಯಪಾಲರ ಸಂದೇಶವನ್ನು ಸ್ಪೀಕರ್ ರಮೇಶ್ ಕುಮಾರ್ ಸದನದ ಗಮನಕ್ಕೆ ತಂದು ಚರ್ಚಿ ಮುಂದುವರಿಸಲು ಅವಕಾಶ ನೀಡಿದರು

ರಾಜ್ಯಪಾಲರು ತಮ್ಮ ವಿಶೇಷ ಅಧಿಕಾರಿಯನ್ನು ವಿಧಾನಸಭೆಗೆ ಕಳುಹಿಸುವ ಮೂಲಕ ಕಲಾಪಗಳು ಸಾಗುವ ರೀತಿಯ ಮೇಲೆ ನಿಗಾ ವಹಿಸಿದರು ರಾಜ್ಯಪಾಲರ ಪತ್ರದ ಕುರಿತು ಸಚಿವರಾದ ಆರ್

ದೇಶಪಾಂಡೆ ಕೃಷ್ಣ ದೈರೇಗೌಡ ಮತ್ತು ಶಾಸಕ ಎಚ್

ರಮೇಶ್ಕುಮಾರ್ ಅವರಿಗೆ ತಮ್ನ ಅಭಿಪ್ರಾಯ ವ್ಯಕ್ತಪಡಿಸಿ ಚರ್ಚೆ ಪೂರ್ಣಗೊಳ್ಳದ ಹೊರತು ವಿಶ್ವಾಸ ಮತ ಮಂಡನೆಗೆ ಅವಕಾಶವಿಲ್ಲ ಎಂದರು ಬಿಜೆಪಿ ಮುಖಂಡರಾದ ಎಸ್

ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಮೇಲೆ ಚರ್ಚೆ ಆರಂಭಿಸಿದ ಹಿನ್ನೆಲೆ

ಕುಮಾರಸ್ವಾಮಿ ಅವರ ರಾಜಿನಾಮೆಗೆ ಒತ್ತಾಯಿಸಿ ನಡೆಸುತ್ತಿರುವ ಧರಣಿಯನ್ನು ಬಿಜೆಪಿ ಸದಸ್ಯರು ನಿನ್ನೆ ಸಹ ಮುಂದುವರಿಸಿದರು ಈ ಪಂತದಲ್ಲಿ ಸಭಾಪತಿ ಪ್ರತಾಪಚಂದ್ರ ಶೆಟ್ಟಿ ಅವರು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಚರ್ಚೆ ಆರಂಭವಾಗಿರುವ ಹಿನ್ನೆಲೆ

ಈ ಹಂತದಲ್ಲಿ ಮಧ್ಯ ಶ್ರವೇಶಿಸಿದ ಸಭಾನಾಯಕಿ ಜಯಮಾಲಾ ಧರಣಿ ನಿಲ್ಲಿಸುವಂತೆ ಬಿಜೆಪಿ ಸದಸ್ವರಿಗೆ ಸೂಚಿಸಬೇಕೆಂದು ಸಭಾಪತಿಯವರಿಗೆ ಮನವಿ ಮಾಡಿದರು ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ಮಾತಿನ ಚಕಮಕಿ ಮುಂದುವರಿದ ಹಿನ್ನೆಲೆ ಕಲಾಪವನ್ನು ಮತ್ತೆ ಮುಂದೂಡಲಾಯಿತು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ವಿಶ್ವಾಸ ಮತ ಯಾಚನೆಯ ಪ್ರಕ್ರಿಯೆ ಪೂರ್ಣಗೊಳ್ಳುವ ವರೆಗೆ ಬಿಜೆಪಿ ಸದನದಲ್ಲಿಯೇ ಧರಣಿ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಬಿ

ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವಾಸ ಮತ ಯಾಚನೆಯ ಸಲುವಾಗಿಯೇ ಸದನ ಸಮಾವೇಶಗೊಂಡಿತ್ತು

ಈ ಮಧ್ಯೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ರಾಜ್ಯದ ಗೃಹ ಸಚಿವರಿಗೆ ನಿರ್ದೇಶನ ನೀಡಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನು ಬಿಜೆಒಯವರು ಮುಂದೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ ಎಂಬ ಆರೋಪದ ಕುರಿತು ತನಿಖೆ ಕೈಗೊಂಡು

ಯಾವುದೇ ವೈಜ್ಞಾನಿಕ ಕಾರಣಗಳಲ್ಲದೇ ಕೇವಲ ಸುಪ್ರೀಂ ಕೋರ್ಟನಲ್ಲಿರುವ ಅಫಿಡೆವಿಟ್ ಆಧಾರದ ಮೇಲೆ ಅಡಕೆ ಆರೋಗ್ಯಕ್ಕೆ ಹಾನಿಕಾರಕ ಎನ್ನುವ ಉತ್ತರವನ್ನು ಸಂಸತ್ತಿನಲ್ಲಿ ನೀಡಿದ ಆರೋಗ್ಯ ಸಚಿವಾಲಯದ ನಿಲುವಿಗೆ ರಾಜ್ಯ ಬಿಜೆಪಿ ಸಂಸದರು ಅಸಮಾಧಾನ ವ್ವಕ್ತ ಪಡಿಸಿದ್ದಾರೆ

ದಕ್ಷಿಣ ಕನ್ನಡ ಜಿಲ್ಲೆಯ ಕಿದುವಿನಲ್ಲಿರುವ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರ ಸಿ

ಐ ಸ್ಥಳಾಂತರಿಸಬಾರದು ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ ವಿ ಸದಾನಂದ ಗೌಡ ಮತ್ತು ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ

ವಿಜಯಪುರ ಜಿಲ್ಲೆಯಲ್ಲಿ ನೀರಿನ ಕೊರತೆ ಹಾಗೂ ಜಲ ಸಂರಕ್ಷಣಾ ತ್ರಮಗಳ ಕುರಿತು ವಸ್ತುಸ್ತಿತಿ ಅಧ್ಯಯನವನ್ನು ನಡೆಸಲಾಗುತ್ತಿದೆ ಎಂದು ಕೇಂದ್ರ ಜಲಕಕ್ತಿ ಅಭಿಯಾನದ ನೋಡಲ್ ಅಧಿಕಾರಿ ಅಜಯ ಶ್ರೀವಾಸ್ತವ್ ತಿಳಿಸಿದ್ದಾರೆ

ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚನ್ನಮ್ಮ ಹಳ್ಳಕೇರಿ ಉದ್ಘಾಟಿಸ ಗಾಂಧೀಜಿಯವರ ತತ್ವಾದರ್ಶಗಳು ವಿಶ್ವಮಾನ್ಯವಾಗಿವೆ ಎಂದರು ರೈಲ್ವೆ ನಿಲ್ನಾಣಗಳಲ್ಲಿ ಪ್ರಯಾಣಿಕರಿಗೆ ಒದಗಿಸಲಾಗಿರುವ ಉಚಿತ ವೈ ಫೈ ಸೌಲಭ್ಯದ ಗುಣಮಟ್ಟ ಮತ್ತು ಖಾತ್ರಿ ಬಗ್ಗೆ

ಆನೆಗುಂದಿ ಪ್ರಕರಣಕ್ಕೆ ಸಂಬಂಧಿಸಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ತೊ ಚ ಅನಂತಸುಬ್ಬರಾವ್ ಗೃಪ ಸಚಿವರಿಗೆ ಪತ್ರ ಬರೆದಿದ್ದು ಕೃತ್ತ ಎಸಗಿದವರನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮುಖ್ಯಮಂತ್ರಿಯಿಂದ ವಿಶ್ವಾಸಮತಯಾಚನೆ ಪ್ರಸ್ತಾವ ಮಂಡನೆ ಕ್ರಿಯಾಲೋಪ ಕುರಿತು ಚರ್ಚೆ

ಜೆಡಿಎಸ್ ಕಾಂಗ್ರೆಸ್ ಶಾಸಕರನ್ನು ಬಿಜೆಪಿ ಹಿಡಿದಿಟ್ಟ ಆರೋಪ ಇಂದು ಸದನಕ್ಕೆ ವರದಿ ಸಲ್ಲಿಸುವಂತೆ ಗೃಹ ಸಚಿವರಿಗೆ ಸಭಾಧ್ವಕ್ಷರ ಆದೇಶ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು